ತೆರಿಗೆ ಪಾಲಿನ ಹಂಚಿಕೆಯಲ್ಲಿ ಕೇಂದ್ರದಿಂದ ರಾಜ್ಯಕ್ಷೆ ಯಾವುದೇ ತಾರತಮ್ನವಾಗಿಲ್ಲ ಸಚಿವ ಬಸವರಾಜ ಬೊಮ್ನಾಯಿ

ಅನುಮೋದನೆ ದೆಹಲಿಯಲ್ಲಿ ಹೊಸ ಸಂಸತ್ ಕಟ್ಟಡ ನಿರ್ಮಾಣಕ್ಕೆ ಪ್ರಧಾನಮಂತ್ರಿಂ ನರೇಂದ್ರ ಮೋದಿ ಅವರಿಂದ ಶಂಕುಸ್ಥಾಪನೆ

ತೋಮರ್

ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡ ಪೂರಕ ಬಜೆಟ್ನ್ನು ಮೇಲ್ಲನೆಯಲ್ಲಿ ಮುಖ್ಯಮಂತ್ರಿಯವರ ಪರವಾಗಿ ಗೃಹಸಚಿವ ಬಸವರಾಜ ಜೊಮ್ನಾಯಿ ಮಂಡನೆ ಮಾಡಿದರು

ಪ್ರತಿವರ್ಷವೂ ಹೆಚ್ಚುವರಿಯಾಗಿ ಎದುರಾಗುವ ಖರ್ಚುಗಳನ್ನು ನಿಭಾಯಿಸಲು ಪೂರಕ ಬಜೆಟ್ ಮಂಡನೆ ಮಾಡಲಾಗುತ್ತಿದೆ

ವಿಧಾನಪರಿಷತ್ನಲ್ಲಿ ಮೂರಕ ಬಜೆಟ್ ಮಂಡನೆ ಮೇಲೆ ಚರ್ಚೆ ನಡೆಸಿದ ಪ್ರತಿಪಕ್ಷದ ನಾಯಕ ಎಸ್

ಪಾಟೀಲ್ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ನೀಡಬೇಕಾದ ತೆರಿಗೆ ಪಾಲನ್ನು ಸರಿಯಾಗಿ ನೀಡದೆ ಅನ್ನಾಯವಾಗುತ್ತಿದ್ಲು

ಆಗ ಗೃಹ ಸಚಿವ ಬಸವರಾಜ ಬೊಮ್ಲಾಯಿ ಈ ಬಾರಿ ಕೊರೊನಾದಿಂದ ಎಲ್ಲಾ ರಾಜ್ಯಗಳಂತೆ ಕೇಂದ್ರದಲ್ಲೂ ಆದಾಯ ಕಡಿಮೆ ಇದೆ ಆದರೆ ಕರ್ನಾಟಕಕ್ಕೆ ಸಿಗಬೇಕಾದ ಪಾಲು ದೊರೆತಿದೆ ಮುಂದೆ ಕೂಡ ಸರಿಯಾದ ಪಾಲು ಪಡೆದುಕೊಳ್ಳಲಾಗುವುದು ಎಂದು ಹೇಳಿದರು

ಇಬ್ರಾಹಿಂ ಮಾತನಾಡಿ ಮುಂದಿನ ದಿನಗಳಲ್ಲಾದರೂ ಕೇಂದ್ರಕ್ಕೆ ನಿಯೋಗ ತೆರಳಿ ಹೆಚ್ಚಿನ ಅನುದಾನಕ್ಕೆ ಮನವಿ ಮಾಡಬೇಕೆಂದು ಹೇಳಿದರು

ಸುರೇಶ್ಕುಮಾರ್ ವಿಧಾನಸಭೆಗಿಂದು ತಿಳಿಸಿದರು ಶೈಕ್ಷಣಿಕ ವರ್ಷ ಪ್ರಾರಂಭವಾದಾಗ ಅತಿಥಿ ಉಪನ್ನಾಸಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತದೆ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ನೇಮಕ ಮಾಡಿಕೊಳ್ಳಲಾದ ಅತಿಥಿ ಉಪನ್ನಾಸಕರಿಗೆ ವೇತನ ಪಾವತಿಸಲಾಗಿದೆ ಎಂದು ತಿಳಿಸಿದರು ಇದಕ್ಕೂ ಮುನ್ನ ಮಾತನಾಡಿದ ಪರೀಶ್ ಪೂಂಜಾ ಕಳೆದ ಜುಲೈನಿಂದ ಆನ್ಲೈನ್ ತರಗತಿಗಳು ಪಾರಂಭವಾಗಿದ್ದು ಅತಿಥಿ ಉಪನ್ನಾಸಕರು ವೇತನವಿಲ್ಲದೆ ಸಂಕಪ್ಪಕ್ಷೆ ಒಳಗಾಗಿದ್ದಾರೆ ಪದವಿ ಕಾಲೇಜುಗಳ ಉಪನ್ನಾಸಕರಿಗೆ ನೀಡುತ್ತಿರುವಂತೆ ಪದವಿಪೂರ್ವ ಕಾಲೇಜಿನ ಅತಿಥಿ ಉಪನ್ನಾಸಕರಿಗೂ ವೇತನ ನೀಡಬೇಕೆಂದು ಮನವಿ ಮಾಡಿದರು

ಮಾಧುಸ್ವಾಮಿ ವಿಧಾನಸಭೆಗೆ ತಿಳಿಬದರು ಬಿಜೆಪಿಯ ಐಹೊಳೆ ಡಿ ಮಹಾಲಿಂಗಪ್ಪ ಅವರ ಪ್ರಶ್ನೆಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಲಾಣ ಸಚಿವರ ಪರವಾಗಿ ಕಾನೂನು ಸಚಿವರು ಉತ್ತರ ನೀಡಿದರು ಹೊಸ ವೈದ್ಯಕೀಯ ಕಾಲೇಜುಗಳು ಸ್ಥಾಪನೆಯಾಗುತ್ತಿದ್ದು ಕೇಂದ್ರ ಸರ್ಕಾರ ನೀಡುವ ಅನುದಾನಕ್ಕೆ ರಾಜ್ಯ ಸರ್ಕಾರದ ಪಾಲು ನೀಡದಿದ್ದರೆ ತೊಂದರೆಯಾಗುತ್ತದೆ ಈ ವರ್ಷ ಅನುದಾನ ಕೊರತೆ ಇದ್ದು ಮುಂದೆ ಅನುದಾನ ಲಭ್ಯತೆ ಮೇಲೆ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸುವ ವಿಚಾರದ ಬಗ್ಗೆ ಪರಿಶೀಲಿಸಲಾಗುವುದು ಎಂದರು

ಮಾಧುಸ್ವಾಮಿ ವಿಧಾನಸಭೆಯಲ್ಲಿಂದು ಮಂಡಿಸಿದರು ಇದಕ್ಕೂ ಮುನ್ನ ಸಚಿವರು ಕರ್ನಾಟಕ ಸಂಸದೀಯ ಕಾರ್ಯದರ್ತಿಗಳ ವೇತನ ಭತ್ತೆಗಳು ಮತ್ತು ಸಂಕೀರ್ಣ ಉಪಬಂಧಗಳ ವಿಧೇಯಕಕ್ಕೆ ಅನುಮೋದನೆ ನೀಡುವಂತೆ ಪ್ರಸ್ತಾವನೆ ಮಂಡಿಸಿದರು ನಂತರ ಸದಸ್ನರ ಅನುಮತಿಯೊಂದಿಗೆ ವಿಧೇಯಕ ಸದನದಲ್ಲಿ ಅನುಮೋದನೆಗೊಂಡಿತು

ಅಶ್ವತ್ವನಾರಾಯಣ ವಿಧಾನಸಭೆಗೆ ತಿಳಿಸಿದರು ಪಕ್ಷೇತರ ಶಾಸಕ ಶರತ್ಬಜ್ಞೇಗೌಡ ಪ್ರಶ್ನೆಗೆ ಉತ್ತರಿಸಿದ ಅವರು ಬೆಂಗಳೂರು ಟೆಕ್ ಸಮಾವೇಶ ಮುಂಬರುವ ದಿನಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ತಾಂತ್ರಿಕತೆಯಲ್ಲಿ ಆವಿಷ್ಕಾರ ನಾವಿನ್ಯತೆಯನ್ನು ರಚಿಸಲು ಆಧುನಿಕ ತಂತ್ರಜ್ಜಾನ ಹಾಗೂ ಪೂರಕ ವಾತಾವರಣ ನಿರ್ಮಿಸಲು ನೆರವಾಗಲಿದೆ ಎಂದು ಹೇಳಿದರು ಸಮಾವೇಶದಲ್ಲಿ ಪಲವಾರು ಶೈಕ್ಷಣಿಕ ಸಂಸ್ಥೆಗಳು ಪಾಲ್ಗೊಂಡಿದ್ದು ಮುಂದಿನ ನಾಲ್ಟೈದು ವರ್ಷಗಳಲ್ಲಿ ತಾಂತ್ರಿಕತೆಯನ್ನು ಅಭಿವೃದ್ದಿಪಡಿಸಲಾಗುತ್ತದೆ ಎಂದು ಅವರು ತಿಳಿಸಿದರು

ಆರ್

ಡಿ

ತೃಂಗೇರಿ ಮರೋಹಿತರಿಂದ ಪೂಜಿ ಮತ್ತು ಸರ್ವಧರ್ಮ ಗುರುಗಳ ಪ್ರಾರ್ಥನೆಯೊಂದಿಗೆ ತಂಕುಸ್ವಾಪನೆ ಕಾರ್ಯಕ್ರಮ ನಡೆಯಿತು

ಸ್ವಾವಲಂಬಿ ಭಾರತದ ಸೃಷ್ಷಿಗೆ ನೂತನ ಕಟ್ಟಡ ಸಾಕ್ಷಿಯಾಗಲಿದೆ ಎಂದು ಹೇಳಿದರು ನೂತನ ಸಂಸತ್ ಭವನದ ನಿರ್ಮಾಣಕ್ಕೆ ಇಂದು ಶಂಕು ಸ್ನಾಪನೆ ನೇರವೇರಿಸಿರುವುದು ಭಾರತದ ಶ್ರಜಾತಂತ್ರ ವ್ಯವಸ್ನೆಯಲ್ಲಿ ಮೈಲಿಗಲ್ಲು ಆಗಿದೆ ಭಾರತೀಯರು ನಿರ್ಮಿಸುತ್ತಿರುವ ಈ ಕಟ್ಟಡ ಭಾರತೀಯತೆಯ ಚಿಂತನೆಯನ್ನು ಪ್ರತಿಪಾದಿಸಲಿದೆ ಎಂದರು

ನೂತನ ಸಂಸತ್ ಭವನದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳು ಇರುವುದರಿಂದ ಸಂಸದರ ಕಾರ್ಯಕ್ಷಮತೆ ಹೆಚ್ಚಾಗಲಿದೆ ಶತಮಾನಗಳ ಅನುಭವದ ಮೂಲಕ ಭಾರತೀಯ ಪ್ರಜಾತಂತ್ರ ವ್ಲವಸ್ಥೆ ರೂಪುಗೊಂಡಿದೆ ಎಂದು ಅವರು ಹೇಳಿದರು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಈಗಿರುವ ಸಂಸತ್ ಭವನದ ಕಟ್ಟಡವನ್ನು ವಿಸ್ತರಿಸಲು ಸಾಧ್ಯವಾಗದ ಹಿನ್ನೆಲೆಯಲ್ಲಿ ನೂತನ ಸಂಸತ್ ಭವನವನ್ನು ನಿರ್ಮಿಸುವುದು ಅನಿವಾರ್ಯವಾಗಿದೆ ಮುಂಬರುವ ವರ್ಷಗಳಲ್ಲಿ ಸಂವಿಧಾನಾತ್ತಕ ಕರ್ತಮ್ಯಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಇದು ಸಹಕಾರಿಯಾಗಲಿದೆ ಎಂದು ತಿಳಿಸಿದರು ಆತ್ಸನಿರ್ಭರ್ ಭಾರತ ನಿರ್ಮಾಣದ ಪ್ರಮುಖ ಭಾಗವಾಗಿ ಈ ನೂತನ ಕಟ್ಷಡ ನಿರ್ಮಾಣವಾಗಲಿದೆ

ದೆಹಲಿಯಲ್ಲಿಂದು ನಡೆದ ನೂತನ ಸಂಸತ್ ಭವನ ನಿರ್ಮಾಣದ ಶಂಕುಸ್ಥಾಪನೆಯಲ್ಲಿ ತುಮಕೂರು ಸಂಸದ ಜಿ

ಬಸವರಾಜು ವರ್ಚುಯಲ್ ವಿಡಿಯೋ ಕಾನ್ಸರನ್ನ್ ಮೂಲಕ ಭಾಗವಹಿಸಿದ್ದರು ಈ ವೇಳೆ ಮಾತನಾಡಿದ ಅವರು ನೂತನ ಸಂಸತ್ ಭವನದ ಶಂಕುಸ್ನಾಪನೆ ಒಂದು ಐತಿಹಾಸಿಕ ಸಂದರ್ಭವಾಗಿದ್ದು ಇದು ಮುಂದೆ ಪ್ರಪಂಚಕ್ಕೆ ಮಾದರಿಯಾಗಿ ಮಾರ್ಗದರ್ಶನ ಮಾಡುವ ಶಕ್ತಿಯಾಗಲಿದೆ ಎಂದು ಬಸವರಾಜು ಆಶಿಸಿದರು

ದೆಹಲಿಯಲ್ಲಿಂದು ಸುದ್ಗಿಗಾರರೊಂದಿಗೆ ಮಾತನಾಡಿದ ಕೃಷಿ ಸಚವ ನರೇಂದ್ರ ಸಿಂಗ್ ತೋಮರ್ ಮಂಡಿ ವ್ಯವಸ್ಥೆಯ ಹಿಡಿತದಿಂದ ರೈತರಿಗೆ ಮುಕ್ತಿ ದೊರಕಿಸಲು ಸರ್ಕಾರ ಬಯಸಿದೆ ಇದೇ ಕಾರಣಕ್ಕಾಗಿ ರೈತರು ತಮ್ಮ ಉತ್ತನ್ನಗಳನ್ನು ಮಂಡಿ ಹೊರಗೆ ಎಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ತಮಗೆ ಇಷ್ಟ ಬಂದ ದರಕ್ಕೆ ಮಾರಾಟ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ರಾಜ್ಞ ರಸ್ತೆ ಸಾರಿಗೆ ಸಂಸ್ಥೆಯ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸುವುದೂ ಸೇರಿದಂತೆ ಪಲವಾರು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ಸಂಸ್ಥೆ ನೌಕರರು ಬೆಂಗಳೂರಿನಲ್ಲಿಂದು ಪ್ರತಿಭಟನೆ ನಡೆಸಿದರು ಬೆಂಗಳೂರು ಅಲ್ಲದೆ ರಾಜ್ಯದ ನಾನಾ ಭಾಗಗಳಿಂದ ತಮ್ಮ ಕುಟುಂಬದವರೊಂದಿಗೆ ಆಗಮಿಸಿದ ಸಾರಿಗೆ ನೌಕರರು ನಗರದ ಕಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ವಿಧಾನಸೌಧದವರೆಗೆ ಕಾಲ್ನಡಿಗೆ ಜಾಥಾ ನಡೆಸಿದರು ಮತ್ತೊಂದೆಡೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕೃಷಿ ಸುಧಾರಣಾ ಕಾನೂನುಗಳಿಗೆ ವಿರೋಧ ವ್ಯಕ್ತಪಡಿಸಿ ರೈತರು ಪ್ರತಿಭಟನಾ ಮೆರೆವಣಿಗೆ ನಡೆಸಿದರು ರಾಜ್ಯ ರೈತ ಸಂಘ ಹಾಗೂ ಪಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರು ಪಾಲ್ಗೊಂಡು ಸರ್ಕಾರದ ಧೋರಣೆಯನ್ನು ಖಂಡಿಸಿದರು ಕೊರೋನಾ ಹಿನ್ನೆಲೆಯಲ್ಲಿ ಕಳೆದ ಒಂಬತ್ತು ತಿಂಗಳಿಂದ ಸ್ವಗಿತಗೊಂಡಿದ್ದ ಹುಬ್ಬಳ್ಳಿ ಬೆಳಗಾವಿ ನಡುವಣ ತಡೆರಹಿತ ವೋಲ್ಡೊ ಬಸ್ಸುಗಳ ಸಂಚಾರವನ್ನು ಪುನಾರಂಭಿಸಲಾಗಿದೆ ಈ ಬಸ್ತುಗಳಿಗೆ ರಿಯಾಯಿತಿ ಪ್ರಯಾಣ ದರ ನಿಗದಿಪಡಿಸಲಾಗಿದೆ ಸಾರ್ವಜನಿಕರು ಈ ಸೌಲಭ್ವವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ವಾಯುವ್ನ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಹುಬ್ಬಳ್ಳಿ ವಿಭಾಗೀಯ ನಿಯಂತ್ರಣಾಧಿಕಾರಿ ಎಚ್ ರಾಮನಗೌಡರ ತಿಳಿಸಿದ್ದಾರೆ

ಇದರಲ್ಲಿ ದಿವ್ನಾಂಗರ ಜೋಡಿ ಸಹ ಇದ್ದದ್ದು ವಿಶೇಷವಾಗಿತ್ತು